ಸಧ್ವದ ಹಾಗೂ ಕಳೆದ ಕಾಂಗ್ರೆಸ್ ಸರ್ಕಾರದ ಬಜೆಟ್ನ ಕಾರ್ಯಕ್ರಮಗಳು ಮುಂದುವರೆಯಲಿದ್ದು ಈ ಬಗ್ಗೆ ಯಾವುದೇ ಗೊಂದಲ ಬೇಡ ಎಂದು ಮುಖ್ಯಮಂತ್ರಿ ಎಚ್

ನೂತನ ಸಮಿಶ್ರ ಸರ್ಕಾರದ ಪೂರಕ ಆಯವ್ಯಯವನ್ನು ನಿನ್ನೆ ವಿಧಾನಸೌಧದಲ್ಲಿ ಮಂಡಿಸಿದ ನಂತರ ಸುದ್ದೊಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಯವ್ವಯ ಬಗ್ಗೆ ಅನ್ನಥಾ ಭಾವಿಸಬೇಕಿಲ್ಲ ಸಮ್ನಿಶ್ರ ಸರ್ಕಾರದ ಎರಡೂ ಪಕ್ಷಗಳ ಪ್ರಣಾಳಿಕೆಯ ಯೋಜನೆಗಳ ಆಯವ್ಯಯ ಇದಾಗಿದೆ ಆಯವ್ಯಯ ಸಂಪೂರ್ಣ ಶಾಸನಬದ್ದವಾಗಿದ್ದು ಆರ್ಥಿಕ ನಿಯಮಗಳ ಅನುಸಾರ ಕ್ರಮಬದ್ಲವಾಗಿದೆ ಎಂದರು

ರಾಜಕೀಯ ಒತ್ತಡಗಳನ್ನು ಮೀರಿ ಜನಪರ ಬಜೆಟ್ ಮಂಡನೆ ಮಾಡಲು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಸಾಧ್ಯವಾಗಿಲ್ಲ ಎಂದು ವಿಧಾನಸಭೆ ಪ್ರತಿ ಪಕ್ಷ ನಾಯಕ ಬಿ

ಯಡ್ಡೂರಪ್ಪ ಹೇಳಿದ್ದಾರೆ ಪೂದೇಶಿಕ ಅಸಮಾನತೆ ನಿವಾರಣೆ ಕುರಿತು ಯಾವುದೇ ನಿಖರ ಪ್ರಸ್ತಾವನೆಗಳಿಲ್ಲದ ಒಂದು ನಿರರ್ಥಕ ಹಾಗು ರಚನಾತ್ಸಕವಲ್ಲದ ಬಜೆಟ್ ಇದಾಗಿದೆ ಎಂದು ಸಂಸದ ಪ್ರಲ್ನಾದ ಜೋಷಿ ಅಭಿಪ್ರಾಯವ್ಯಕ್ತಪಡಿಸಿದ್ದಾರೆ

ಕುಮಾರಸ್ವಾಮಿ ಮಂಡಿಸಿರುವ ಬಜೆಟ್ ಪ್ರಾದೇಶಿಕ ಅಸಮಾನತೆಯಿಂದ ಕೂಡಿದೆ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಸ್ವಷ್ಟ ನಿಲುವಿಲ್ಲ ಎಂದು ಕೇಂದ್ರ ರೇಷ್ಮ ಮಂಡಲಿ ಅಧ್ಯಕ್ಷ ಕೆ

ಹನುಮಂತರಾಯಪ್ಪ ಬಜೆಟ್ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ

ಸಂಕನೂರ ಅಭಿಪ್ರಾಯ ಪಟ್ಟಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಸಮ್ತ್ರ ಸರ್ಕಾರ ಮಂಡಿಸಿರುವ ಬಜೆಟ್ ರೈತಸ್ನೇಹಿಯಾಗಿದೆ ಎಂದು ಕೈಗಾರಿಕೆಗಳ ಉನ್ನತ ಸಂಘಟನೆ ಅಸೋಚಾಮ್ ಪ್ರತಿಕ್ರಿಯೆ ನೀಡಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ನೇಪಾಳದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಿಂದಾಗಿ ಮಾರ್ಗದ ಮಧ್ಯೆ ಸಿಲುಕಿರುವ ಕೈಲಾಸ ಮಾನಸ ಸರೋವರ ಯಾತಾರ್ಥಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಕಾರ್ಯ ಪ್ರಗತಿಯಲ್ಲಿದೆ

ಸಿಮಿಕೋಟ್ನಲ್ಲಿ ಶಿಬಿರ ಕಚೇರಿ ತೆರೆಯಲಾಗಿದ್ದು ಯಾತಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಅಗತ್ಯ ಸೇವೆ ಒದಗಿಸಲಾಗುತ್ತಿದೆ ವಿದ್ಕಾರ್ಥಿಗಳ ಅಂತರಂಗದ ಅಭಿಲಾಷೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ವಿವಿಧ ಆಯಾಮಗಳಲ್ಲಿ ಕೌಶಲಗಳನ್ನು ಅಭಿವೃದ್ದಿಪಡಿಸಲಾಗುತ್ತಿದೆ ಎಂದು ಕೇಂದ್ರ ಕೌಶಲ್ಕಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಖಾತೆ ರಾಜ್ಯ ಸಚಿವ ಅನಂತಕುಮಾರ ಹೆಗಡೆ ಹೇಳಿದ್ದಾರೆ ಧಾರವಾಡದ ಸ್ಕಜನಾ ರಂಗಮಂದಿರದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಶ್ಕಿಲ್ಲಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಯುವಜನರಲ್ಲಿನ ಪ್ರತಿಭೆ ಆಸಕ್ತಿಯನ್ನು ಅರ್ಥೈಸಿಕೊಂಡು ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಿದರೆ ವೈಯಕ್ತಿಕ ಬದುಕು ರೂಪಿಸುವ ಹಾಗೂ ದೇಶದ ಭವಿಷ್ಯ ಉಜ್ವಲಗೊಳಿಸುವ ಕಾರ್ಯಗಳು ನೆರವೇರುತ್ತವೆ ಎಂದರು

ಮಂಡನೆ

ಆಸಕ್ತಿಗನುಸಾರ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಿದಾಗ ವೈಯಕ್ತಿಕ ಹಾಗೂ ದೇಶದ ಭವಿಷ್ಠ ಉಜ್ವಲಗೊಳಿಸಲು ಸಾಧ್ಯ ಸಚಿವ ಅನಂತಕುಮಾರ ಹೆಗಡೆ ಹೇಳಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು